ಈ ಕ್ರಮಕ್ಕೆಗೊಳ್ಳಲು ಪಾಕಿಸ್ತಾನ ನೀಡಿರುವ ಕಾರಣಗಳಿಗೆ ಯಾವುದೇ ಆಧಾರಗಳು ಇಲ್ಲ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಹೇಳಿದೆ ಪಾಕಿಸ್ತಾನ ಕ್ಲೆಗೊಂಡಿರುವ ಕ್ರಮಗಳಿಗೆ ವಿಷಾಧ ವ್ಲಕ್ತಪಡಿಸಿರುವ ಭಾರತ ಸಾಮಾನ್ಹ ರಾಜತಾಂತ್ರಿಕ ಸಂಪರ್ಕಗಳನ್ನು ಸಂರಕ್ಷಿಸಲು ತನ್ನ ನಿರ್ಧಾರಗಳನ್ನು ಪರಿತೀಲಿಸುವಂತೆ ನೆರೆಯ ದೇಶವನ್ನು ಆಗ್ರಹಿಸಿದೆ ಜಮ್ನು ಕಾತ್ನೀರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹಾಗೂ ಸಂಸತ್ತಿನ ಇತ್ತೀಚಿನ ನಿರ್ಧಾರಗಳು ಆ ರಾಜ್ಯಕ್ಷೆ ಅಭಿವೃದ್ದಿಯ ಅವಕಾಶಗಳನ್ನು ವಿಸ್ತರಿಸುವ ಬದ್ದತೆ ಹೊಂದಿದ್ದು ಈ ಮೊದಲು ತಾತ್ನಾಲಿಕ ಸಾಂವಿಧಾನಿಕ ನಿರ್ಬಂಧಗಳಡಿ ಇವುಗಳನ್ನು ಅಲ್ಲಿನ ಜನರಿಗೆ ನಿರಾಕರಿಸಲಾಗಿತ್ತು ಒಟ್ಲಾರೆ ಇದರಿಂದ ಲಿಂಗ ಹಾಗೂ ಸಾಮಾಜಿಕ ಆರ್ಥಿಕ ತಾರತಮ್ಲ ನಿವಾರಣೆಗೊಳ್ಟಲಿದೆ ಎಂದು ವಿದೇಶಾಂಗ ಮ್ಲವಹಾರಗಳ ಇಲಾಖೆ ಹೇಳಿಕೆಯಲ್ಲಿ ತಿಳಿಸಿದೆ

ವಿದೇಶಾಂಗ ಕಾರ್ಯಾಲಯದ ವಕ್ತಾರ ಮೊಹಮದ್ ಫೈಜಲ್ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಇತ್ತೀಚಿನ ಬೆಳವಣಿಗೆಗಳು ಕರ್ತಾರ್ಮರ್ ಕಾರಿಡಾರ್ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಯೋಜನೆಯನ್ನು ಪಾಕಿಸ್ತಾನ ಮುಂದುವರೆಸಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ

ಜಮ್ಲಿ ಕಾಶ್ನೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನ ಹಿಂಪಡೆದು ಕೊಳ್ಳುವುದಕ್ಕೆ ಮುನ್ನ ಕೇಂದ್ರ ಈ ಅನುಮತಿಯನ್ನು ನೀಡಿತ್ತು

ಪಂಜಾಬ್ ರಾಜ್ಯ ಸಚಿವರು ಶಾಸಕರನ್ನು ಒಳಗೊಂಡ ನಿಯೋಗ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಪಾಗೂ ನೆರೆಯ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಲದ ಮುಖ್ಯಮಂತ್ರಿ ಭೇಟಿಯಾಗುವ ಉದ್ದೇಶ ನಿಯೋಗ ಹೊಂದಿದೆ ಸಂಜೋತ ಎಕ್ಸ್ಪ್ರೆಸ್ ರೈಲನ್ನು ಪಂಜಾಬ್ನ ಅಠಾರಿ ರೈಲ್ವೆ ನಿಲ್ದಾಣಕ್ಕೆ ತರಲಾಗಿದೆ ವಾಘಾದಿಂದ ಅಠಾರಿ ರೈಲ್ವೆ ನಿಲ್ಲಾಣಕ್ಕೆ ರೈಲನ್ನು ತರಲು ಭಾರತದ ಕಡೆಯಿಂದ ಎಂಜಿನ್ ಹಾಗೂ ಚಾಲನಾ ಸಿಬ್ಲಂದಿಯನ್ನು ಅಲ್ಲಿಗೆ ಕಳುಹಿಸಲಾಗಿತ್ತು

ಇದಕ್ಕೂ ಮೊದಲು ಪಾಕಿಸ್ತಾನ ಅಧಿಕಾರಿಗಳು ಸಂಚೋತ ಎಕ್ಪ್ರೆಸ್ ರೈಲಿನ ಚಾಲಕ ಹಾಗೂ ರಕ್ಷಣಾ ಸಿಬ್ಬಂದಿಯ ಭದ್ರತೆ ಕುರಿತಂತೆ ಕಳವಳ ವ್ಯಕ್ತಪಡಿಸಿತ್ತು ಆದರೆ ಅವರಿಗೆ ಭಾರತದ ಕಡೆ ಪರಿಸ್ಥಿತಿ ಸಹಜವಾಗಿದೆ ಎಂದು ತಿಳಿಸಲಾಗಿತ್ತು ಎಂದು ಉತ್ತರ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದರು ಕಾಶ್ಮೀರ ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ನೇರ ಮಾತುಕತೆಗೆ ಅಮೆರಿಕ ತನ್ನ ಬೆಂಬಲವನ್ನು ಮುಂದವರೆಸಲಿದೆ ಜಮ್ಮ ಮತ್ತು ಕಾಶ್ಮೀರದ ಆಡಳತ ಹಾಗೂ ಹೊಸ ಪ್ರದೇಶದ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಭಾರತದ ಶಾಸನಗಳಂದ ಅದರ ಗಡಿಯ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಅಮೆರಿಕ ನಿಕಟವಾಗಿ ಗಮನಿಸುತ್ತಿದೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರರು ವಾಷಿಂಗ್ಟನ್ನಲ್ಲಿ ತಿಳಿಸಿದ್ದಾರೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಸಂಯಮ ಪಾಗೂ ಶಾಂತಿಯನ್ನು ಕಾಪಾಡುವಂತೆ ವಕ್ತಾರರು ಮನವಿ ಮಾಡಿದ್ದಾರೆ ಭಾರತದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯವನ್ನು ಕಡಿತಗೊಳಸುವ ಪಾಕಿಸ್ತಾನದ ನಿರ್ಧಾರದ ನಂತರ ದಕ್ಷಿಣ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತಂತೆ ಕೇಳಿದ ಪ್ರಶ್ನೆಗೆ ವಕ್ತಾರರು ಈ ಪ್ರತಿಕ್ರಿಯೆ ನೀಡಿದರು

ಬೈಚೊಲಿಂನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಮೋದ್ ಸಾವಂತ್ ಉತ್ತರ ಗೋವಾ ಜಲ್ಲೆಯ ಬರ್ದೇಜ್ ಪರ್ನಂ ಹಾಗೂ ಬೈಜೊಲಿಂ ತಾಲ್ಲೂಕುಗಳ ತಗ್ಗು ಪ್ರದೇಶಗಳಲ್ಲಿ ನೀರಿನಿಂದ ಆವೃತವಾಗಿರುವ ಪರಿಸ್ಥಿತಿಯನ್ನು ಪರಾಮರ್ಶಿಸಿದ್ದಾಗಿ ತಿಳಿಸಿದರು ಎಲ್ಲಾ ಮುನ್ನಚ್ಚರಿಕೆಯನ್ನು ಕೈಗೊಳ್ಳುವ ಭರವಸೆ ನೀಡಿರುವ ಅವರು ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ರಕ್ಷಣಾ ತಂಡಗಳು ಸನ್ನದ್ಧವಾಗಿವೆ ಸಂತ್ರಸ್ತ ಕುಟುಂಬಗಳ ರಕ್ಷಣೆಗೆ ತ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳದ್ದಾರೆ

ಈ ನಡುವೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ನೆರೆ ಸಂತ್ರಸ್ತ ಪ್ರದೇಶಗಳಲ್ಲಿ ಮನರ್ ವಸತಿ ಕೈಗೊಳ್ಳಲು ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ರಾಜ್ಯ ವಿಧಾನಸಭೆಗೆ ತಿಳಿಸಿದ್ದಾರೆ

ನೆರೆ ಪರಿಸ್ಥಿತಿ ಗಂಭೀರವಾಗಿದೆ ಉತ್ತರ ಕರ್ನಾಟಕ ಭಾಗದ ಹಲವು ಗ್ರಾಮಗಳು ಜಲಾವೃತವಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ನ್ಯಾಯಪೀಠದ ಎದುರು ತುರ್ತು ವಿಚಾರಣೆಗಾಗಿ ಈ ಅರ್ಜಿಗಳು ನಮೂದುಗೊಂಡಿದ್ದವು ಅರ್ಜಿಗಳನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಸಲಾಗುವುದು ನ್ಲಾಯಪೀಠ ಹೇಳಿದೆ

ಶ್ರೀನಗರದಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು ನಿನ್ನೆ ವಿಧಿಸಿದ್ದ ನಿರ್ಬಂಧಗಳ ನಡುವೆಯೂ ರಸ್ತೆಗಳಲ್ಲಿ ಜನರ ಸಂಚಾರ ಅಧಿಕಗೊಂಡಿತ್ತು

ಈ ನಡುವೆ ಜಮ್ನು ವಲಯದ ರಜೋರಿ ದೋಡ ಹಾಗೂ ಪೂಂಜ್ ಜಿಲ್ಲೆಗಳಲ್ಲಿ ನಿರ್ಬಂಧಗಳನ್ನು ಮುಂದುವರೆಸಲಾಗಿತ್ತು ಈ ಮಧ್ಯೆ ತ್ರೀನಗರದ ಜಿಲ್ಲಾಧಿಕಾರಿ ಷಹೀದ್ ಇಕ್ಲಾಲ್ ಚೌಧರಿ ಜಮ್ಮ ಕಾಶ್ೀರದ ಹೊರಗಿನ ನಿವಾಸಿಗಳು ಹಾಗೂ ವಿದ್ಯಾರ್ಥಿಗಳಿಗಾಗಿ ಎರಡು ಸಹಾಯವಾಣಿಗಳನ್ನು ಆರಂಭಿಸಿರುವುದಾಗಿ ಪ್ರಕಟಿಸಿದ್ದಾರೆ

ಮುಖ್ಯಾಂಶನ್ ಹಲವು ಕ್ಷೇತ್ರಗಳಿಗೆ ಅಮೂಲ್ಕ ಸೇವೆ ಸಲ್ಲಿಸುವ ಗಣ್ಯಮಾನ್ಕ ವ್ಯಕ್ತಿಗಳಿಗೆ ನೀಡುವ ದೇಶದ ಸರ್ವೋಚ್ವ ನಾಗರಿಕ ಪುರಸ್ಕಾರವಾದ ಭಾರತ ರತ್ನ ಪ್ರಶಸ್ತಿಯನ್ನು ಈ ಮೊದಲೇ ಪ್ರಕಟಿಸಲಾಗಿದ್ದ ಮೂವರು ಗಣ್ಣರಿಗೆ ಇಂದು ಸಂಜೆ ಪ್ರದಾನ ಮಾಡಲಾಯಿತು ಮಾಜಿ ರಾಷ್ಲಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಹಾಗೂ ಹೆಸರಾಂತ ಗಾಯಕರಾಗಿದ್ದ ಭೂಪೆನ್ ಪಝಾರಿಕ ಮತ್ತು ಗ್ರಾಮೀಣ ಅಭಿವೃದ್ದಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಸಮಾಜ ಸೇವಕ ಹಾಗೂ ಅಂದಿನ ಜನಸಂಘ ಮತ್ತು ರಾಷ್ಟೀಯ ಸ್ವಯಂ ಸೇವಕ ಸಂಘವನ್ನು ಕಟ್ಟಿ ಬೆಳೆಸಿದ್ದ ನಾನಾಜಿ ದೇಶ್ಮುಖ್ ಅವರಿಗೆ ಮರಣೋತ್ತರವಾಗಿ ಪ್ರದಾನ ಮಾಡಲಾಯಿತು ರಾಷ್ಟಪತಿ ಭವನದಲ್ಲಿ ನಡೆದ ಭವ್ದ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಈ ಪ್ರತಿಷ್ಠಿತ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು ಉಪರಾಷ್ಷಪತಿ ಪ್ರಧಾನ ಮಂತ್ರಿ ಕೇಂದ್ರಸಚಿವರು ಪಲವು ಪಕ್ಷಗಳ ಹಿರಿಯ ನಾಯಕರು ಹಾಗೂ ಪ್ರಶಸ್ತಿ ವಿಜೇತ ಗಣ್ಯರ ಕುಟುಂಬ ವರ್ಗದವರು ಉಪಸ್ತಿತರಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ರಾತ್ರಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಈ ಮಾಹಿತಿಯನ್ನು ಪ್ರಧಾನಮಂತ್ರಿ ಅವರ ಅಧಿಕೃತ ಟ್ವೀಟರ್ ಖಾತೆಯಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಪ್ರಕಟಿಸಲಾಗಿದೆ